ಿ ರೈಲ್ಲೆ ಇಲಾಖೆಯಲ್ಲಿ ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಆದ್ಯತೆ ಕೇಂದ್ರ ಸಚಿವ ಸುರೇಶ ಅಂಗಡಿ ಭರವಸೆ ರ್ತಿ ರಾಜ್ಯದ ಕೆಲ ಪಕ್ಷಿಧಾಮ ಹಾಗೂ ಕೆರೆಗಳಲ್ಲಿ ಅಪರೂಪದ ಪಕ್ಷಿಗಳ ಅನುಮಾನಾಸ್ವದ ಸಾವು ರಾಜ್ಯ ಅರಣ್ಯ ಇಲಾಖೆ ಹೈಅಲರ್ಟ್ ಫೋರ್ಷಣೆ ವಾರ್ತೆಗಳ ವಿವರ ಸೌದಿ ಅರೇಬಿಯಾದಲ್ಲಿರುವ ಮಸೀದಿ ಜಗತ್ತಿನ ಪವಿತ್ರ ಭೂಮಿಗಳಲ್ಲಿ ಒಂದಾಗಿದೆ ಈ ಮಹಾ ವೇದಿಕೆಯಲ್ಲಿ ಇಂದಿನ ಅರ್ಥವ್ಯವಸ್ವೆ ಕುರಿತು ಸಮಾಲೋಜನೆ ನಡೆಸಿರುವುದರ ಜೊತೆಗೆ ಜಗತ್ತಿನ ಕಲ್ಪಾಣ ಕುರಿತು ಕೈಗೊಳ್ಳಜೇಕಾದ ಉಪಕ್ರಮಗಳ ಕುರಿತು ಚರ್ಚಿಸಲಾಗುತ್ತಿರುವುದು ಸಂತಸದ ವಿಷಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇಂತಪ ಸಮಯದಲ್ಲಿ ಭಾರತದ ಅಭಿವ್ಯದ್ವಿಯ ವೇಗವನ್ನು ಹೆಜ್ಜಿಸುವ ನಿಟ್ಟಿನಲ್ಲಿ ತಾಂತ್ರಿಕತೆ ಬೆಳವಣಿಗೆ ಸಂಪರ್ಕ ಮಾನವ ಸಂಪತ್ತು ಪರಿಸರ ಹಾಗೂ ವ್ಯವಹಾರ ಸ್ನೇಹಿ ಆಡಳಿತ ಮುಂತಾದ ಪಂಜ ಸೂತ್ರಗಳನ್ನು ಹೊಂದಿ ಮುನ್ನೆಡೆಯುತ್ತಿದೆ ಎಂದು ಭಾರತದ ಪ್ರಗತಿಯ ಪಕ್ಷಿ ನೋಟ ವಿವರಿಸಿದರು

ಕೌಶಲಯುಕ್ತ ಮಾನವ ಸಂಪನ್ಮೂಲ ನಮ್ಮ ದೇಶದ ಹೆಮ್ಗೆ ಎಂದರು ಸ್ಪರ್ಧಾತ್ಮಕತೆ ಹಾಗೂ ಪರಿಶೋಧನೆ ಭಾರತ ಆರ್ಥಿಕತೆಯ ಪ್ರಮುಖ ವೇಗವರ್ಧಕಗಳು

ಕಡು ಬಡವರು ಕೂಡ ಫನತೆ ಗೌರವದ ಬದುಕು ಹೊಂದುವಂತೆ ಅವರನ್ನು ಸಶಕ್ತಗೊಳಿಸುವುದು ತಮ್ಮ ಗುರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಕೆಂಪು ಗುಲಾಬಿ ಈರುಳ್ಳಿ ರಪ್ತು ಸಂಪೂರ್ಣ ನಿಷೇಧವನ್ನು ಸಡಿಲಗೊಳಿಸಿ ರಾಜ್ಯದ ರೈತರ ನೆರವಿಗೆ ಧಾವಿಸಿದ ಕೇಂದ್ರ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ

ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು ಈರುಳ್ಳಿ ಬೆಲೆ ನಿಯಂತ್ರಣ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತನ್ನು ಸಂಪೂರ್ಣ ನಿಷೇಧಿಸಿದ್ದರಿಂದ ರಾಜ್ಯದ ಕೆಂಪು ಗುಲಾಬಿ ಈರುಳ್ಳಿ ಬೆಳೆಗಾರರು ದರ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದರು ಈ ಹಿನ್ನೆಲೆ

ಇದರಿಂದ ರಾಜ್ಯದ ಈರುಳ್ಳ ಬೆಳೆಗಾರರು ನಿಟ್ಟುಸಿರು ಬಿಡುವಂತಾಗಿದೆ ಎಂದು ತಿಳಿಸಿದ್ದಾರೆ ಗಾತ್ರದಲ್ಲಿ ಚಿಕ್ಕದಿರುವ ಗುಲಾಬಿ ಬಣ್ಣದ ಈರುಳ್ಳಿಯನ್ನು ಪೆಚ್ಚಾಗಿ ಶ್ರೀಲಂಕಾ ಮಲೇಷಿಯಾ ಮತ್ತಿತರ ದಕ್ಷಿಣ ಪೂರ್ವ ಏಷ್ನಾ ದೇಶಗಳಿಗೆ ರಪ್ತು ಮಾಡಲಾಗುತ್ತದೆ ರಾಜ್ದದ ಜನತೆ ನೆರೆಯಿಂದ ತತ್ತರಿಸಿದ್ದು ಕೇಂದ್ರ ಮತ್ತು ರಾಜ್ದ ಸರಕಾರ ಪತ್ತು ಸಾವಿರ ರೂಪಾಯಿ ಪರಿಪಾರ ನೀಡಿರುವುದನ್ನು ಬಿಟ್ಸರೆ ಉಳಿದ ಯಾರಿಗೂ ನಯಾ ಪ್ರೆಸೆ ಪರಿಹಾರ ನೀಡಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ಮನೆಯಲ್ಲಿ ಇಬ್ಬರು ಮೂವರು ಇರುವ ಸಹೋದರರಿಗೆ ಸರಿಯಾಗಿ ಪರಿಹಾರ ಪಂಚಿಕೆ ಆಗಿಲ್ಲ ಅವರಿಗೆ ಪರಿಹಾರ ಸಹಿತ ನೀಡಿಲ್ಲ ಪತ್ತು ಸಾವಿರ ರೂಪಾಯಿ ಪರಿಹಾರದ ಪಟ್ಟಿ ಸಿದ್ಧಗೊಂಡಿಲ್ಲ ಇದುವರೆಗೆ ಬೆಳೆ ಪರಿಹಾರ ನೀಡಿಲ್ಲ ಶಾಲೆಗಳ ವ್ಯವಸ್ಥೆ ಕಲ್ಲಿಸಿಲ್ಲ ಮೂರು ತಿಂಗಳಾದರೂ ಸೂಕ್ತ ಪರಿಹಾರ ಕೊಡಲು ಸರ್ಕಾರದಿಂದ ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು

ಈ ರೀತಿಯ ಹೇಳಿಕೆ ಕೊಟ್ಟು ಸಂತ್ರಸ್ತರ ಮಧ್ಯೆ ಕೇವಲ ಗೊಂದಲ ಸೃಷ್ಟಿ ಮಾಡುವುದನ್ನು ತಾವು ಖಂಡಿಸುದಾಗಿ ಹೇಳಿದ್ದಾರೆ ತಾವು ಬೆಳಗಾವಿ ಜಿಲ್ಲಾಧಿಕಾರಿಯೊಂದಿಗೆ ಮಾತನಾಡಿದ್ದು ಅವರ ಕೊಟ್ಟ ಮಾಹಿತಿ ಪ್ರಕಾರ ಒಂದು ಲಕ್ಷ ಪನ್ನೆರಡು ಸಾವಿರ ಜನರಿಗೆ ಹತ್ತು ಸಾವಿರ ರೂಪಾಯಿಯಂತೆ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಮನೆ ಕಟ್ಟಿಕೊಳ್ಳಲು ಸರ್ಕಾರ ಘೋಷಿಸಿರುವ ಐದು ಲಕ್ಷ ರೂಪಾಯಿಗಳಲ್ಲಿ ಅಡಿಪಾಯ ಪಾಕಲು ಪಾರಂಭಿಕ ಕಂತಾಗಿ ಹದಿನಾಲ್ಲು ಸಾವಿರ ಜನರಿಗೆ ಒಂದು ಲಕ್ಷ ರೂಪಾಯಿಯಂತೆ ಈಗಾಗಲೇ ಬಿಡುಗಡೆ ಆಗಿದೆ

ಬೆಳೆ ಪರಿಹಾರಕ್ಷಾಗಿ ಸರ್ಕಾರದಿಂದ ಪಣ ಬಿಡುಗಡೆಯಾಗಿದೆ

ಈ ಅಂಕಿ ಅಂಶಗಳ ವಾಸವತೆ ತಿಳಿದುಕೊಂಡು ಸಿದ್ಲರಾಮಯ್ನನವರು ಹೇಳಿಕೆ ನೀಡುವುದು ಅವರ ಸ್ಥಾನಕ್ಕೆ ಗೌರವ ತರುತ್ತದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಟ್ವಿಟ್ನಲ್ಲಿ ಹೇಳಿಕೆ ನೀಡಿದ್ದಾರೆ

ಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಎಂದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪಸಿರು ಸೇನೆಯ ಸದಸ್ಕರು ಈ ತಿಂಗಳ ಆರಂಭದಲ್ಲಿ ವಿಧಾನಸೌಧಕ್ಷೆ ಮುತ್ತಿಗೆ ಪಾಕಿದ್ದಾಗ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದರು

ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಬೆಂಗಳೂರು ನಗರ ಗ್ರಾಮಾಂತರ ಪಾಗೂ ರಾಮನಗರ ಜಿಲ್ಲೆಗಳ ಸಾವಿರಾರು ರೈತರು ಬಗರ್ಮಖುಂ ಸಾಗುವಳಿ ಮಾಡುವ ಬಡ ರೈತರ ಭೂಮಿಗೆ ಸಾಗುವಳಿ ಪಕ್ರ ಮತ್ತು ಅರಣ್ಯ ಒತ್ತುವರಿದಾರರಿಗೆ ಉಳುಮೆ ಭೂಮಿ ನಿವೇಶನ ರಹಿತರಿಗೆ ನಿವೇಶನಕ್ಕಾಗಿ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿದೆ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಇವರ ನೇಮಕಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಂಕಿತ ಪಾಕಿದ ತರುವಾಯ ಕಾನೂನು ಸಚಿವಾಲಯ ಈ ಸಂಬಂಧ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಭರವಸೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದ ಆವರು ರೈಲ್ವೆ ಇಲಾಖೆಯಲ್ಲಿನ ಎಲ್ಲ ಸಮಸ್ತೆಗಳನ್ನು ಪರಿಪರಿಸಲಾಗುವುದು ಬ್ಯಾಂಕಿಂಗ್ ರೈಲ್ವೇ ಪರೀಕ್ಷೆಗಳನ್ನು ಆಯಾ ಪ್ರಾದೇಶಿಕ ಭಾಷೆಗಳಲ್ಲೆ ನಡೆಸಲಾಗುತ್ತಿದೆ ಕರ್ನಾಟಕದಲ್ಲಿ ಸಂಜರಿಸುವ ರೈಲುಗಳಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಲಾಗುವುದು ಮೀರಜ್ನಿಂದ ಡಬಲ್ ಲೈನ ಪೂರ್ಣವಾದ ಬಳಿಕ ಕನ್ನಡ ಭಾಷೆ ಬಳಕೆ ಮಾಡಲಾಗುವುದು ಎಂದು ತಿಳಿಸಿದರು ರಾಜ್ಗದ ಕೆಲ ಪಕ್ಷಿಧಾಮ ಪಾಗೂ ಕೆರೆಗಳಲ್ಲಿ ಅಪರೂಪದ ಪಕ್ಷಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟ ಹಿನ್ನೆಲೆ ರಾಜ್ಗ ಅರಣ್ಯ ಇಲಾಖೆ ರಂಗನತಿಟ್ಟು ಪಕ್ಷಿಧಾಮ ಕೊಕ್ಕರೆ ಬೆಳ್ಳೂರು ಲಿಂಗಾಂಬುಧಿ ಕೆರೆ ಹಾಗೂ ಕುಕ್ಕರಪಳ್ಳ ಕೆರೆಯಲ್ಲಿ ಪಕ್ಕಿ ಜ್ವರದ ವಿರುದ್ದ ಹೈಅಲರ್ಟ್ ಫೋಷಿಸಿದೆ ಪಕ್ಕಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಎಂದು ಖಜಿತವಾಗಿ ಹೇಳಲು ಸಾಧ್ಯವಾಗದಿದ್ದರೂ ಮೈಸೂರು ನಗರದ ಕುಕ್ಕರಪಳ್ಳಿ ಕೆರೆಯಲ್ಲಿ ಮತ್ತೊಂದು ನೀರು ಪಕ್ಕಿ ಮೃತಪಟ್ಟ ಹಿನ್ನೆಲೆ ಯಾವುದೇ ಅವಘಡಗಳಿಗೆ ಅವಕಾಶ ನೀಡಬಾರದು ಎಂದು ಈ ಮುನ್ನೆಜ್ಜರಿಕಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮೈಸೂರು ವಿಭಾಗದ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ತಿಳಿಸಿದ್ದಾರೆ

ಿ ಕೈಲ್ವೆ ಇಲಾಖೆಯಲ್ಲಿ ಕನ್ನಡ ಭಾಷೆಯ ಅನುಷ್ಠಾನಕ್ಕೆ ಆದ್ಯತೆ ಕೇಂದ್ರ ಸಚಿವ ಸುರೇಶ ಅಂಗಡಿ ಭರವಸೆ ರಾಜ್ಯದ ಕೆಲ ಪಕ್ಷಿಧಾಮ ಹಾಗೂ ಕೆರೆಗಳಲ್ಲಿ ಅಪರೂಪದ ಪಕ್ಕಿಗಳ ಅನುಮಾನಾಸ್ವದ ಸಾವು ರಾಜ್ಯ ಅರಣ್ಯ ಇಲಾಖೆ ಹೈಅಲರ್ಟ್ ಫೋರ್ಷಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು